ಮೋದಿ ಬಣ್ಣನೆ

ಲಡಾಖ್ನ ಮುಂಚೂಣಿ ಪ್ರದೇಶಗಳಿಗೆ ಭೇಟಿ

ಸುಧಾಕರ್

ಮೋದಿ ಅವರು ಭವಿಷ್ಯ ತಂತ್ರಜ್ಞಾನದ ಮೇಲೆ ಅವಲಂಬಿತವಾಗಿದೆ ಆಧುನಿಕ ತಂತ್ರಜ್ಞಾನದ ಪ್ರಯೋಜನ ಜನಸಾಮಾನ್ಯರಿಗೆ ತಲುಪಿಸುವ ನಿಟ್ಟಿನಲ್ಲಿ ಎಲ್ಲರೂ ಒಗ್ಗೂಡಿ ಕೆಲಸ ಮಾಡಬೇಕು ಎಂದು ಹೇಳಿದ್ದಾರೆ

ಸೇನಾ ಮುಖ್ಯಸ್ಥ ಜನರಲ್ ಎಂ

ನರವಾಣೆ ಅವರು ರಕ್ಷಣಾ ಸಚಿವರ ಜೊತೆಗಿರುತ್ತಾರೆ ಈ ಭೇಟಿಯ ವೇಳೆ ಪೂರ್ವ ಲಡಾಖ್ನಲ್ಲಿನ ಭದ್ರತಾ ಪರಿಸ್ಡಿತಿ ಕುರಿತು ಸಚಿವರು ಪರಾಮರ್ಶಿಸುವರು ಈ ಸಂದರ್ಭದಲ್ಲಿ ಉತ್ತರ ಸೇನಾ ಕಮಾಂಡರ್ ಸೇರಿದಂತೆ ಹಿರಿಯ ರಕ್ಷಣಾ ಅಧಿಕಾರಿಗಳು ರಾಜನಾಥ್ ಸಿಂಗ್ ಅವರ ಜೊತೆ ಇರುತ್ತಾರೆ ಚ್ಟೆನಾದೊಂದಿಗಿನ ಬಿಕ್ಕಟ್ಟಿನ ನಂತರ ರಕ್ಷಣಾ ಸಚಿವರು ಲಡಾಖ್ಗೆ ಇದೇ ಮೊದಲ ಬಾರಿಗೆ ಭೇಟಿ ನೀಡುತ್ತಿದ್ದಾರೆ ಈ ಹಿಂದೆ ರೋಟಂಗ್ ಟನೆಲ್ ಎಂದು ಕರೆಯಲಾಗುತ್ತಿದ್ದ ಬಳಿಕ ಮಾಜಿ ಪ್ರಧಾನಿ ಅಟಲ್ ಬಿಹಾರಿ ವಾಜಪೇಯಿ ಅವರ ಹೆಸರು ನಾಮಾಂಕಿತವಾದ ಅಟಲ್ ಟನಲ್ಗೆ ಸಿಂಗ್ ಅವರು ಭೇಟಿ ನೀಡುವ ಸಂಭವವಿದೆ ಲೇಹ್ ಮನಾಲಿ ಹೆದ್ದಾರಿಯಲ್ಲಿ ಹಿಮಾಲಯ ಶ್ರೇಣಿಯ ಪೂರ್ವ ಪಿರ್ ಪಂಜಾಲ್ನ ರೋಟಂಗ್ ಕಣಿವೆಯಡಿ ನಿರ್ಮಿಸಲಾಗುತ್ತಿರುವ ಹೆದ್ದಾರಿ ಸುರಂಗ ಇದಾಗಿದೆ

ವಿಶ್ವ ಆರೋಗ್ಯ ಸಂಸ್ಥೆ ತನ್ನ ಮಾರ್ಗಸೂಚಿಯಲ್ಲಿ ಶಂಕಿತ ಪ್ರಕರಣಗಳ ಬಗ್ಗೆ ಸಮಗ್ರ ಕಣ್ನಾವಲಿರಿಸಬೇಕು ಎಂದು ಸೂಚಿಸಿದೆ

ದೇಶದಲ್ಲಿ ಕೋವಿಡ್ ಪರೀಕ್ಷಾ ಪಯೋಗಾಲಯಗಳ ಸಂಖ್ಯೆ

ಕೊರೊನಾ ಹಿನ್ನೆಲೆಯಲ್ಲಿ ಕರ್ನಾಟಕ ಖಾಸಗಿ ವೈದ್ಯಕೀಯ ಸಂಸ್ಣೆಗಳ ಕಾಯ್ದೆಯಡಿ ನೋಂದಾಯಿಸಿಕೊಂಡಿರುವ ಆಸ್ಸತ್ರೆಗಳ ಫಲಕದಲ್ಲಿ ಕೊರೊನಾ ರೋಗಿಗಳಿಗೆ ಹಂಚಲಾಗಿರುವ ಹಾಸಿಗೆಗಗಳ ವಿವರವನ್ನು ಕಡ್ಡಾಯವಾಗಿ ಪ್ರದರ್ಶಿಸಬೇಕು ಎಂದು ಸರ್ಕಾರ ಆದೇಶ ಹೊರಡಿಸಿದೆ

ಅಲ್ಲದೆ ಆಸ್ಸತ್ರೆಗಳ ಜನರಲ್ ವಾರ್ಡ್ನಲ್ಲಿರುವ ಐಸೋಲೇಷನ್ ಬೆಡ್ಗಳು ತುರ್ತು ಚಿಕಿತ್ಪಾ ವಿಭಾಗಗಳಲ್ಲಿರುವ ಹಾಸಿಗೆಗಳು ಆಮ್ತಜನಕ ಪೂರೈಕೆ ವ್ಯವಸ್ಥೆ ಇರುವ ಹಾಸಿಗೆಗಳು ಹೈಫೋ ಆಕ್ಟಿಜನ್ ವ್ಯವಸ್ಥೆ ಹಾಗೂ ರೆಗ್ಯುಲರ್ ಫ್ಲೋ ಆಕ್ಟಿಜನ್ ವ್ಯವಸ್ಥೆ ಇರುವ ಹಾಸಿಗೆಗಳ ಪೈಕಿ ಮೀಸಲಿರಿಸಿರುವ ಹಂಚಿಕೆ ಮಾಡಿರುವ ಮತ್ತು ಖಾಲಿ ಇರುವ ಹಾಸಿಗೆಗಳ ವಿವರಗಳನ್ನು ನೀಡಬೇಕು ಎಂದು ಆದೇಶದಲ್ಲಿ ತಿಳಿಸಲಾಗಿದೆ

ಆರ್ಥಿಕವಾಗಿ ಹಿಂದುಳಿದ ಬ್ರಾಹ್ಮಣ ಸಮುದಾಯದವರಿಗೆ ಶಿಕ್ಷಣ ಉದ್ಯೋಗ ಕೌಶಲ್ಯ ಅಭಿವೃದ್ದಿ ಸ್ವಯಂ ಉದ್ಯೋಗ ಹಾಗೂ ಇತರೇ ಸೌಲಭ್ಯಗಳನ್ನು ಪಡೆಯಲು ಅನುಕೂಲವಾಗುವಂತೆ ಜಾತಿ ಹಾಗೂ ಆದಾಯ ಪ್ರಮಾಣ ಪತ್ರವನ್ನು ನೀಡಲು ಸರ್ಕಾರಿ ಆದೇಶ ಹೊರಡಿಸುವ ಮೂಲಕ ಕರ್ನಾಟಕ ಸರ್ಕಾರ ನುಡಿದಂತೆ ನಡೆದಿದೆ ಎಂದು ಉಪಮುಖ್ಯಮಂತ್ರಿ ಗೋವಿಂದ ಕಾರಜೋಳ ತಿಳಿಸಿದ್ದಾರೆ

ಆರ್ಥಿಕವಾಗಿ ಹಿಂದುಳಿದ ಎಲ್ಲಾ ಸಮುದಾಯದವರ ಶ್ರೇಯೋಭಿವ್ವದ್ದಿಯ ಹಿತದ್ವಷ್ಡಿಯಿಂದ ಆದೇಶ ಹೊರಡಿಸಿತ್ತು ಮುಖ್ಯಮಂತ್ರಿ ಬಿ

ಯಡಿಯೂರಪ್ಪ ನೇತೃತ್ವದ ಸರ್ಕಾರ ಕರ್ನಾಟಕದಲ್ಲಿ ಕೇಂದ್ರ ಸರ್ಕಾರದ ಈ ಆದೇಶದ ಅನುಷ್ವಾನಕ್ಕಾಗಿ ಆರ್ಥಿಕವಾಗಿ ಹಿಂದುಳಿದ ಬ್ರಾಹ್ಮಣ ಸಮುದಾಯದವರಿಗೆ ಜಾತಿ ಮತ್ತು ಆದಾಯ ಪ್ರಮಾಣ ಪತ್ರವನ್ನು ನೀಡಲು ಸರ್ಕಾರಿ ಆದೇಶ ಹೊರಡಿಸಿದೆ ಆರ್ಥಿಕವಾಗಿ ಹಿಂದುಳಿದ ಎಲ್ಲಾ ವರ್ಗಗಳ ಕಲ್ಯಾಣ ನಮ್ಮ ಸರ್ಕಾರದ ಉದ್ದೇಶವಾಗಿದೆ ಎಂದು ತಿಳಿಸಿದ್ದಾರೆ ಬ್ರಾಹ್ಮಣ ಅಭಿವ್ವದ್ದಿ ಮಂಡಳಿಯಿಂದ ವಿವಿಧ ಯೋಜನೆಗಳಿಗೆ ಫಲಾನುಭವಿಗಳನ್ನು ಆಯ್ಕೆ ಮಾಡುವ ಸಂದರ್ಭದಲ್ಲಿ ಈ ಪ್ರಮಾಣ ಪತ್ರಗಳನ್ನು ಪರಿಗಣಿಸಲು ಅನುಮತಿ ನೀಡಲಾಗಿದೆ ಅರ್ಹ ಫಲಾನುಭವಿಗಳು ಇದರ ಸದುಪಯೋಗ ಪಡೆದುಕೊಳ್ಳಬೇಕು ಎಂದು ಕಾರಜೋಳ ತಿಳಿಸಿದ್ದಾರೆ

ಇಂತಹವರ ಚಿಕಿತ್ಪೆಗೆ ಗುಣಮುಖರಾದವರ ಪ್ಲಾಸ್ಮಾ ಅತ್ಯಂತ ಪರಿಣಾಮಕಾರಿಯಾಗಿದ್ದು ಪ್ಲಾಸ್ಮಾ ದಾನ ಮಾಡುವಂತೆ ಸಚಿವರು ಮನವಿ ಮಾಡಿದ್ದಾರೆ